ದೇಶದ ಭದ್ರತೆಗಿನ ತಯಾರಿ ಮತ್ತು ಬಾಹ್ಯ ಸವಾಲುಗಳ ಪರಾಮರ್ತೆಗಾಗಿ ನವದೆಹಲಿಯಲ್ಲಿ ಇಂದಿನಿಂದ

ಆಹಾರ ಧಾನ್ಯಗಳ ಉತ್ಪಾದನೆ ವಿಸ್ತಾರಕ್ಕೆ ಪ್ರಮುಖ ಧಾನ್ಯಗಳ ಏಕಬೆಳೆ ಪದ್ದತಿಗೆ ಬದಲಿಗೆ ತರಕಾರಿ ಹಣ್ಣು ಬೇಳೆ ಸೇರಿದಂತೆ ಬಹು ಆಹಾರ ಬೆಳೆ ಕೃಷಿಗೆ ಒತ್ತು ಅಗತ್ಯ ಉಪರಾಷ್ಷಪತಿ ಎಂ

ಲಂಡನ್ನಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಮಹಿಳಾ ಹಾಕಿ ಪಂದ್ಯಾವಳಿಯಲ್ಲಿ ನಾಕ್ಡಿಟ್ಗೆ ಅರ್ಹತೆ ಪಡೆದ

ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಷೀಯ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ

ಎನ್ಆರ್ಸಿ ಕರಡಿನಲ್ಲಿ ತಮ್ಮ ಹೆಸರು ಇರುವ ಬಗ್ಗೆ ಶುಲ್ತ ರಹಿತ ದೂರವಾಣಿ ಸಂಖ್ಯೆ ಎಸ್ಎನ್ಎಸ್ ಎನ್ಆರ್ಸಿ ಸೇವಾ ಕೇಂದ್ರಗಳಲ್ಲಿ ಮಾಹಿತಿ ಪಡೆಯಬಹುದಾಗಿದೆ ಜಾಲತಾಣ ಎನ್ಆರ್ಸಿಅಸ್ಸಾಂ ಡಾಟ್ ಎನ್ಐಸಿ ಡಾಟ್ ಐಎನ್ ಅಥವಾ ಅಸ್ಪಾಂ ಡಾಟ್ ಮೈಗೌ ಡಾಟ್ ಇನ್ ಅಥವಾ ಅಸ್ಪಾಂ ಡಾಟ್ ಗೌವ್ ಡಾಟ್ ಇನ್ ಮೂಲಕ ಕೂಡ ಖಚಿತಪಡಿಸಿಕೊಳ್ಳಬಹುದಾಗಿದೆ

ಈ ಪರಿಷ್ಠರಣಾ ಕಾರ್ಯಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ನ ಸಹಕಾರ ನೀಡುವುದಾಗಿ ನಿನ್ನೆ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಕರೆದ ಸರ್ವ ಪಕ್ಷ ಸಭೆಯಲ್ಲಿ ಭರವಸೆ ನೀಡಿವೆ

ರಕ್ಷಣಾ ಇಲಾಖೆಯೊಂದಿಗೆ ಮೂರು ಸೇನಾ ಸೇವೆಗಳ ಜಂಟಿ ಸಮಸ್ಥೆಗಳ ಕುರಿತ ಉನ್ನತ ಮಟ್ವದ ಚರ್ಚೆಗೆ ಹಾಗೂ ಹಿಂದಿನ ವರ್ಷದ ಪರಿಸ್ಥಿತಿ ಪರಾಮರ್ಶೆ ಹಾಗೂ ಮುಂದಿನ ವರ್ಷ ಕೈಗೊಳ್ಳಬೇಕಾದ ಯೋಜನೆಗಳ ಕುರಿತು ಸಮಾಲೋಚಿಸಲು ಈ ವಾರ್ಷಿಕ ಸಮ್ನೇಳನ ವೇದಿಕೆಯಾಗಲಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ರಕ್ಷಣಾ ಖಾತೆ ಸಹಾಯಕ ಸಚಿವ ಸುಭಾಷ್ ರಾಮ್ರಾವ್ ಭಾವ್ರೆ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇನಾಪಡೆ ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ವರು ಹಾಗೂ ಇತರ ಹಿರಿಯ ಅಧಿಕಾರಿಗಳು ಈ ಸಮ್ಮೇಳದನಲ್ಲಿ ಭಾಗವಹಿಸಲಿದ್ದಾರೆ ಚೆನ್ನೈನ ಕಾವೇರಿ ಆಸ್ಪತ್ರೆಯ ತೀವ್ರ ನಿಗಾ ಫಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಮತ್ತು ಡಿಎಂಕೆ ಅಧ್ಯಕ್ಷ ಕರುಣಾನಿಧಿ ಅವರ ಆರೋಗ್ಯ ಸ್ಥಿರವಾಗಿದೆ

ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಡಿಮೆ ರಕ್ತದೊತ್ತಡದ ಹಿನ್ನೆಲೆಯಲ್ಲಿ ಮೂರು ದಿನಗಳಿಂದ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ತೆ ನೀಡಲಾಗುತ್ತಿದ್ದು ಅವರ ಆರೋಗ್ಯ ಚೇತರಿಕೆಗೆ ತಜ್ಜರ ತಂಡ ನಿರಂತರ ನಿಗಾ ವಹಿಸಿ ಚಿಕಿತ್ವೆ ನೀಡುತ್ತಿದೆ ಎಂದು ಆಸ್ಪತ್ರೆಯ ಪ್ರಕಟಣೆ ತಿಳಿಸಿದೆ ಆಸ್ಪತ್ರೆಯ ಸುತ್ತಮುತ್ತ ಹಾಗೂ ಕರುಣಾನಿಧಿ ನಿವಾಸದ ಬಳಿ ಬಿಗಿಭದ್ರತೆ ಕೈಗೊಳ್ಳಲಾಗಿದೆ ಕೇಂದ್ರ ಅಲ್ಲ ಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ನಿನ್ನೆ ಮುಂಬೈನ ಛತ್ರಪತಿ ಶಿವಾಜಿ ಅಂತಾರಾಷ್ಷೀಯ ವಿಮಾನ ನಿಲ್ಲಾಣದಿಂದ ಹಜ್ ಯಾತ್ರೆಗೆ ತೆರಳದ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು

ಸಬ್ಬಡಿ ರಹಿತವಾಗಿ ಹಜ್ ಯಾತ್ರೆಗೆ ಕ್ಲೆಗೊಳ್ಳುತ್ತಿರುವುದು ಇದೇ ಮೊದಲು ಎಂದು ನಖ್ಷಿ ತಿಳಿಸಿದ್ದಾರೆ ಜಮ್ನು ಕಾಶ್ನೀರದ ಪುಲ್ವಾಮಾ ಜಿಲ್ಲೆಯ ನೈರಾ ತಹಾಬ್ ಪ್ರದೇಶದಲ್ಲಿ ಕಳೆದ ರಾತ್ರಿ ಭಯೋತ್ವಾದಕರು ನಡೆಸಿದ ದಾಳಿಯಲ್ಲಿ ಸಿಆರ್ಪಿಎಫ್ ಯೋಧನೊಬ್ಬ ಮೃತಪಟ್ಟಿದ್ದಾನೆ ಮೃತ ಸಿಆರ್ಪಿಎಫ್ ಯೋಧನನ್ನು ನೋರ್ ಅಹ್ಲದ್ ಎಂದು ಗುರುತಿಸಲಾಗಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ

ಈ ದಾಳಿಯ ಬಗ್ಗೆ ಯಾವುದೇ ಭಯೋತ್ಪಾದಕ ಸಂಘಟನೆ ಇದುವರೆಗೆ ಹೊಣೆ ಹೊತ್ತು ಕೊಂಡಿಲ್ಲ

ಹಣ್ಣು ತರಕಾರಿ ಸೇರಿದಂತೆ ಬೇಳೆಕಾಳು ಸಿರಿಧಾನ್ದ ಸಹಿತ ವಿವಿಧ ಆಹಾರಧಾನ್ದಗಳನ್ನು ಬೆಳೆಯುವ ಮೂಲಕ ಉತ್ಪಾದನೆ ಹೆಚ್ಚಿಸಬಹುದಾಗಿದೆ ಎಂದು ಅವರು ಹೇಳಿದ್ದಾರೆ ಚೆನ್ನೈನ ಎಮ್ಎಸ್ ಸವಾಮಿನಾಥನ್ ಸಂಸ್ಥಾನದ ರಾಷ್ಷೀಯ ಕಾರ್ಯಾಗಾರ ಉದ್ವಾಟಿಸಿ ಮಾತನಾಡಿದ ಅವರು ಬೇಳೆಕಾಳುಗಳ ಕೃಷಿಯಿಂದ ಮೋಷಕಾಂಶಯುಕ್ತ ಆಹಾರಧಾನ್ಯ ಉತ್ಪಾದನೆ ಹೆಚ್ಚಳ ಮಾತ್ರವಲ್ಲದೇ ಮಣ್ಣಿನ ಫಲವತ್ತತೆ ಕೂಡ ಕಾಪಾಡಲು ಸಾಧ್ಯವಾಗಿದೆ ಇದರಿಂದಾಗಿ ಆರು ದಶಲಕ್ಷ ಟನ್ ದೇಳೆಕಾಳು ರಘ್ತು ಕಡಿಮೆ ಮಾಡಬಹುದಾಗಿದೆ ಎಂದರು

ಪಾಕಿಸ್ತಾನದ ರಾವಲ್ಪಿಂಡಿಯ ಅದಿಯಾಲ ಜೈಲ್ನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಮಾಜಿ ಪ್ರಧಾನಿ ನವಾಜ್ ಪರೀಫ್ ಅವರನ್ನು ಅಲ್ಲಿನ ಉನ್ನತ ಆಸ್ತ್ರೆಗೆ ದಾಖಲಿಸಲಾಗಿದೆ ಗಂಭೀರ ಹೃದಯ ಸಂಬಂಧಿ ಖಾಯಿಲೆಗಳಿಂದ ಬಳಲುತ್ತಿರುವ ಹಿನ್ನೆಲೆಯಲ್ಲಿ ಅವರನ್ನು ಇಸ್ಲಾಮಾಬಾದ್ನಲ್ಲಿನ ಪಾಕಿಸ್ತಾನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪಿಐಎಮ್ಎಸ್ಗೆ ದಾಖಲಿಸಲಾಗಿದೆ ಆಸ್ಪತ್ರೆಯ ಹೃದ್ರೋಗ ವಿಭಾಗದಲ್ಲಿ ಪರೀಫ್ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಅವರ ಆರೋಗ್ಯ ಸ್ವಿರವಾಗಿದೆ ಎಂದು ಪಿಐಎಮ್ಎಸ್ ವಕ್ತಾರರ ವಾಸಿಂ ಖ್ವಾಜಾ ಹೇಳಿದ್ದಾರೆ

ಭಾರತ ತನ್ನ ಅಭಿಯಾನ ಮುಂದುವರಿಸಲು ಈ ಡ್ರಾ ನೆರವಾಗಿದ್ದು ನಾಕ್ ಡಿಟ್ ಹಂತ ತಲುಪಿದ್ದಾರೆ ಭಾರತ ಮತ್ತು ಅಮೆರಿಕ ತಂಡದ ಪಾಯಿಂಟ್ ಗಳಿಕೆ ಸಮಾನವಾಗಿದೆ ಐರ್ಲೆಂಡ್ ತಂಡ ಈ ಗುಂಪಿನಲ್ಲಿ ಮೊದಲ ಸ್ಥಾನದಲ್ಲಿದ್ದು ಈಗಾಗಲೇ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದೆ

ಅರ್ಜೆಂಟೆನಾ ನ್ಯೂಜಿಲ್ಯಾಂಡ್ ಬೆಲ್ಜಿಯಂ ಸ್ಷೈನ್ ತಂಡಗಳು ಫ್ಲೇ ಆಫ್ ಪಂದ್ಯಕ್ಕೆ ಅರ್ಹತೆ ಪಡೆದಿವೆ ನಾಳೆ ನಡೆಯಲಿರುವ ಪ್ಲೇ ಆಫ್ ಪಂತದ ಪಂದ್ಯದಲ್ಲಿ ಇಟಲಿ ವಿರುದ್ಧ ಭಾರತ ಸೆಣಸಲಿದೆ ಈ ಪಂದ್ಯದಲ್ಲಿ ಗೆಲ್ಲಲಿರುವ ತಂಡ ಗುರುವಾರ ಐರ್ಲೆಂಡ್ನೊಂದಿಗೆ ಕ್ವಾರ್ಟರ್ಫೈನಲ್ನಲ್ಲಿ ಸೆಣಸಲಿದೆ

ಸಂದೀಪ್ ತೋಮರ್ ಬೆಳ್ಳಿ ಪದಕ ಗಳಿಸಿದ್ದಾರೆ

ಈ ಪೈಕಿ ಏಳು ಜನ ಮಹಿಳೆಯರೂ ಪದಕ ಪಡೆದಿದ್ದಾರೆ